ಡಿ

ಪಿ

ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರಾಜಸ್ತಾನದ ಜುನ್ಜುನು ಜಿಲ್ಲೆಯಲ್ಲಿಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿಯ ಭೇಟ ಬಚಾವೊ ಭೇಟ ಪಢಾವೊ ವಿಸ್ತರಣಾ ಯೋಜನೆಗೆ ಚಾಲನೆ ನೀಡಲಿದ್ದಾರೆ

ಈ ಯೋಜನೆಯನ್ನು ಅತ್ಯುತ್ತಮವಾಗಿ ಜಾರಿಗೆ ತಂದ ಜಿಲ್ಲೆಗಳಿಗೆ ಪ್ರಶಸ್ತಿ ಪ್ರಧಾನ ಮಾಡಲಿರುವ ಪ್ರಧಾನಮಂತ್ರಿಯವರು ಫಲಾನುಭವಿ ತಾಯಿ ಮತ್ತು ಹೆಣ್ಣುಮಕ್ಕಳ ಜೊತೆ ಸಮಾಲೋಚನೆ ನಡೆಸಲಿದ್ದಾರೆ ರಾಷ್ಷೀಯ ಪೌಷ್ಟಿಕ ಅಭಿಯಾನಕ್ಕೆ ಚಾಲನೆ ನೀಡಲಿರುವ ನರೇಂದ್ರ ಮೋದಿಯವರು ಎನ್ಎನ್ಎಂ ಐಸಿಡಿಎಸ್ ಸಾಮಾನ್ಯ ಅರ್ಜೆ ಪಡೆಯುವ ತಂತ್ರಾಂಶಕ್ಕೂ ಚಾಲನೆ ನೀಡಲಿದ್ದಾರೆ ಕಡಿಮೆ ತೂಕದ ಮತ್ತು ಪೌಷ್ಷಿಕತೆ ಕೊರತೆಯಿರುವ ಮಕ್ಕಳನ್ನು ರಕ್ಷಿಸುವ ಉದ್ಗೇಶವನ್ನು ರಾಷ್ಷೀಯ ಪೌಷ್ಷಿಕ ಅಭಿಯಾನ ಹೊಂದಿದ್ಲು ಮಕ್ಕಳು ಮಹಿಳೆಯರು ಮತ್ತು ಹದಿಹರೆಯದ ಯುವತಿಯರಲ್ಲಿ ಅನಿಮಿಯಾ ಸಮಸ್ನೆಯನ್ನು ನಿವಾರಿಸಲು ಈ ಕಾರ್ಯಕ್ರಮ ಸಹಕಾರಿಯಾಗಲಿದೆ ಇಂದು ವಿತ್ವ ಮಹಿಳಾ ದಿನ ಸರ್ಕಾರ ಸ್ವಯಂ ಸೇವಾ ಸಂಸ್ಥೆಗಳು ಸಂಘಟನೆಗಳು ಜಗತ್ತಿನಾದ್ಯಂತ ಮಹಿಳಾ ದಿನವನ್ನು ಆಚರಿಸುತ್ತಿವೆ ಈ ದಿನದಂದು ಮಹಿಳೆಯರ ಸಾಧನೆಯನ್ನು ಪ್ರತಿಬಿಂಬಿಸಲು ವಿಶೇಷ ಆದ್ದತೆ ನೀಡಲಾಗುತ್ತಿದೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ನವದೆಹಲಿಯಲ್ಲಿಂದು ನಾರಿ ಶಕ್ತಿ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಮಹಿಳಾ ಸಬಲೀಕರಣಕ್ಕಾಗಿ ದುಡಿದ ಸಂಘ ಸಂಸ್ಥೆಗಳು ಮತ್ತು ಮಹಿಳೆಯರಿಗೆ ಈ ಪುರಸ್ನಾರ ನೀಡಲಾಗುತ್ತಿದೆ ಈ ಶುಭ ಸಂದರ್ಭದಲ್ಲಿ ರಾಷ್ಷಪತಿ ರಾಮನಾಥ್ ಕೋವಿಂದ್ ಮತ್ತು ಉಪರಾಷ್ಷಪತಿ ಎಂ

ಎಲ್ಲಾ ಮಹಿಳಾ ಸಮುದಾಯಕ್ಕೆ ತಮ್ಮ ಶುಭ ಕೋರಿದ್ದಾರೆ ರಾಷ್ಟಪತಿ ಅವರು ತಮ್ಮ ಸಂದೇಶದಲ್ಲಿ ವಿವಿಧ ವಲಯಗಳಲ್ಲಿ ಮಹಿಳೆಯರ ಸಾಧನೆಯ ವಿವಿಧ ಮುಖಗಳನ್ನು ಸ್ವರಿಸುವ ದಿನ ಇದಾಗಿದೆ ಎಂದಿದ್ದಾರೆ ಉಪರಾಷ್ಷಪತಿ ಅವರು ದೇಶದ ತ್ವರಿತ ಪ್ರಗತಿಗೆ ಮಹಿಳೆಯರ ಸಾಮಾಜಿಕ ಅರ್ಥಿಕ ಮತ್ತು ರಾಜಕೀಯ ಸಬಲೀಕರಣ ಅಗತ್ತವಾಗಿದೆ ಎಂದು ಹೇಳಿದ್ದಾರೆ ಅಂತರಾಷ್ಷೀಯ ಮಹಿಳಾ ದಿನಾಚರಣೆಯ ಸಂದರ್ಭದಲ್ಲಿ ಹಲವು ಕ್ಷೇತ್ರಗಳ ಸಾಧಕ ಮಹಿಳೆಯರಿಗೆ ಕರ್ನಾಟಕ ಸರ್ಕಾರ ಈ ಸಾಲಿನ ಕಿತ್ತೂರು ರಾಣಿ ಚೆನ್ನಮ್ನ ಪ್ರಶಸ್ತಿಗಳನ್ನು ಪ್ರಕಟಿಸಿದೆ ಇಂದು ಬೆಂಗಳೂರಿನಲ್ಲಿ ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ವಿತರಿಸಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಸಚಿವೆ ಉಮಾಶ್ರೀ ತಿಳಿಸಿದ್ದಾರೆ

ಪದ್ರತ್ರೀ ಪುರಸ್ತತರಾದ ಬೆಳಗಾವಿ ಜಿಲ್ಲೆಯ ಸೀತವ್ವ ದುಂಡಪ್ಪ ಜೋಡತ್ತಿ ಅವರನ್ನು ಸನ್ನಾನಿಸಲಾಗುವುದು ಎಂದು ಸಚಿವರು ತಿಳಿಸಿದರು

ವಿಕ್ಷ ಮಹಿಳಾ ದಿನಾಚರಣೆ ಅಂಗವಾಗಿ ಇಂದು ರಾಜಸ್ತಾನದ ಜುನ್ ಜುನ್ನಲ್ಲಿ ನಡೆಯಲಿರುವ ಬೇಟ ಬಚಾವೋ ಬೇಟಿ ಪಡಾವೋ ಯೋಜನೆಯ ಅಖಿಲ ಭಾರತ ವಿಸ್ತರಣೆ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳು ಅತ್ನುತ್ತಮ ಸಾಧನೆ ತೋರಿದ ಜೆಲ್ಲಾಧಿಕಾರಿಗಳನ್ನು ಸನ್ನಾನಿಸಿದ್ದಾರೆ ಕೇಂದ್ರದ ಎನ್ಡಿಎ ಮೈತ್ರಿಕೂಟ ಸರ್ಕಾರದಿಂದ ಹೊರಬರಲು ತೆಲುಗು ದೇಶಂ ಪಾರ್ಟ ತೀರ್ಮಾನಿಸಿದೆ

ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವ ಅಶೋಕ್ ಗಜಪತಿರಾಜು ಹಾಗೂ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ವ್ಯೆ ಎಸ್ ಚೌಧರಿ ತಮ್ನ ಸಚಿವ ಸ್ಥಾನಕ್ಕೆ ತ್ಯಾಗಪತ್ರ ಸಲ್ಲಿಸಲಿದ್ದಾರೆ ಆಂಧ ಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ನು ನಿನ್ನೆ ರಾತ್ರಿ ಸುದ್ಗೋಷ್ಠಿಯಲ್ಲಿ ಮಾತನಾಡಿ ರಾಜ್ಯದ ಹಿತದೃಷ್ಷಿಯಿಂದ ಇಂತಹ ನೋವಿನ ತೀರ್ಮಾನ ಕೈಗೊಳ್ಳಬೇಕಾಯಿತು ಪಕ್ಷ ಸರ್ಕಾರದಿಂದ ಹೊರಬರಲಿದೆ ಆದರೆ ಎನ್ಡಿಎ ಮೈತ್ರಿಕೂಟದಲ್ಲಿ ಮುಂದುವರಿಯಲಿದೆ ಎಂದು ಸ್ಪಷ್ಷಪಡಿಸಿದರು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲ ನಿನ್ನೆ ಸಂಜೆ ಸುದ್ವಿಗೋಷ್ಠಿಯಲ್ಲಿ ಮಾತನಾಡಿ ವಿಶೇಷ ಸ್ಟಾನಮಾನ ಹೊಂದಿರುವ ರಾಜ್ಯಗಳಿಗೆ ನೀಡುವ ಹಣವನ್ನು ಆಂಧ್ರ ಪ್ರದೇಶಕ್ಕೂ ಬಿಡುಗಡೆ ಮಾಡಲಾಗುವುದು ಎಂದು ಸ್ಪಪ್ಪಪಡಿಸಿದ್ದರು ಇದನ್ನು ಪ್ರತಿಭಟಸಿ ಟಡಿಪಿ ಈ ತೀರ್ಮಾನ ಕೈಗೊಂಡಿದೆ ನಾಗಾಲ್ಕಾಂಡ್ನ ನೂತನ ಮುಖ್ಚಮಂತ್ರಿಯಾಗಿ ಎನ್ ಡಿ ಪಿ ಪಿ ನಾಯಕ ನೆಮ್ಯೂಯ್ ರಾಜ್ ಪದಗ್ರಹಣ ಮಾಡಲಿದ್ದಾರೆ ಕೊಹಿಮಾದ ಸ್ವಳೀಯ ಕ್ರೀಡಾಂಗಣದಲ್ಲಿ ನೂತನ ಮುಖ್ಯಮಂತ್ರಿ ಹಾಗೂ ಸಂಪುಟ ಸಹೊದ್ದೋಗಿಗಳಿಗೆ ರಾಜ್ಞಪಾಲ ಪಿ

ಆಚಾರ್ಯ ಗೋಪ್ಚತಾ ಪ್ರತಿಜ್ಞಾನಿಧಿ ಬೋಧಿಸಲಿದ್ದಾರೆ

ಡಿ ಡಿ ಪಿ ಬಿಜೆಪಿ ಮೈತ್ರಿಕೂಟ ನೇತೃತ್ವದಲ್ಲಿ ಪೀಪಲ್ಸ್ ಡೆಮೊಕ್ರೇಟಿಕ್ ಮೈತ್ರಿಕೂಟ ರಚಿಸಿಕೊಳ್ಳಲಾಗಿದೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ಪಕ್ಷದ ಪ್ರಧಾನ ಕಾರ್ಯದರ್ಶಿ ರಾಮ್ ಮಾಧವ್ ಮತ್ತಿತರ ಗಣ್ಣರು ಪಾಲ್ಗೊಳ್ಳಲಿದ್ದಾರೆ

ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಹಾಗೂ ದೆಹಲಿ ರಾಜ್ಯಗಳಲ್ಲಿ ಹೈಬ್ರಿಡ್ ತಳ ಉತ್ತೇಜಿಸುವ ಕೃಷಿ ಯಾಂತ್ರೀಕರಣ ಕುರಿತ ಪ್ರಸ್ತಾವನೆಗೆ ಕೇಂದ್ರ ಆರ್ಥಿಕ ವ್ಯವಹಾರಗಳ ಕುರಿತ ಸಂಪುಟ ಸಮಿತಿ ಸಿಸಿಇಎ ಅನುಮೋದನೆ ನೀಡಿದೆ

ದೂರಸಂಪರ್ಕ ವಲಯದಲ್ಲಿ ಸುಲಭವಾಗಿ ವ್ಯವಹಾರ ನಡೆಸುವುದನ್ನು ಉತ್ತೇಜಿಸಲು ಹೂಡಿಕೆ ಮತ್ತು ವ್ಯವಸ್ಥೆಯಲ್ಲಿ ಏಕೀಕರಣಗೊಳಿಸುವ ಪ್ರಸ್ತಾವನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಿನ್ನೆ ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ತರಂಗಗುಳ್ಲ ಹರಾಜು ಪ್ರಕ್ರಿಯೆಯಲ್ಲಿ ಸೇವಾದಾತರು ಪಾವತಿಸಬೇಕಿರುವ ಬಾಕಿ ಹಣವನ್ನು ಪರಿಷ್ಠರಿಸುವ ಹಾಗೂ ತರಂಗಗುಚ್ದ ಪಡೆಯುವವರಿಗೆ ಮಿತಿ ಹೇರುವ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ

ಆದರೆ ಈಗ ಭಾರತ ಕಂಚಿನ ಪದಕಕಾಗಿ ಹೋರಾಟ ನಡೆಸಲಿದೆ ರೌಂಡ್ ರಾಬಿನ್ ಹಂತದ ಕೊನೆಯ ಪಂದ್ಲದಲ್ಲಿ ಭಾರತ ನಾಳೆ ಐರ್ಲೆಂಡ್ ತಂಡವನ್ನು ಎದುರಿಸಲಿದೆ

ನಾಯಕ ವಿರಾಟ್ ಕೊಹ್ಲಿ ಅವರ ಅನುಪಹ್ನಿತಿಯಲ್ಲಿ ರೋಹಿತ್ ಶರ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ